ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪ್ರಸಕ್ತ ದೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾರತಕ್ಕೆ ಪ್ರವಾಸ ಕ್ಲೆಗೊಳ್ಳುವವರಿಗೆ ಇ ವೀಸಾಗಳನ್ನು ತಾತಾಲಿಕವಾಗಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನುತುಪಡಿಸಲಾಗಿದೆ ಎಂದು ಹೇಳಿದೆ ಚೀನಾದ ಪಾಸ್ಪೋರ್ಟ್ದಾರರಿಗೆ ಚೀನಾದಲ್ಲಿ ವಾಸವಾಗಿರುವ ಇತರ ದೇಶಗಳ ಅರ್ಜಿದಾರರಿಗೆ ಈ ನಿಯಮ ಅಸ್ನಯವಾಗಲಿದೆ ಈಗಾಗಲೇ ಇ ವೀಸಾ ಪಡೆದುಕೊಂಡವರು ಸಹ ಮಾನ್ಗತೆಯನ್ನು ಕಳೆದುಕೊಳ್ಳಲಿದ್ದಾರೆ ಈ ಎಲ್ಲಾ ಬೆಳೆವಣಿಗೆ ನಡುವೆಯೂ ಭಾರತಕ್ಕೆ ತೆರಳಲೇ ಬೇಕು ಎನ್ನುವವರು ರಾಯಭಾರಿ ಕಚೇರಿ ಅಥವಾ ಶಾಂಘೈ ಅಥವಾ ಗ್ವಾಂಗ್ದುನಲ್ಲಿರುವ ಭಾರತೀಯ ಕಾನ್ವುಲೇಟ್ ಕಚೇರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದೆ

ಸೋಂಕು ತಗಲಿರುವ ರೋಗಿಯನ್ನು ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ವೆ ಕಲ್ಪಿಸಲಾಗುತ್ತಿದೆ ರೋಗಿಯ ಆರೋಗ್ಯ ಸ್ಲಿರವಾಗಿದ್ಲು ಆತನ ಆರೋಗ್ಲದ ಮೇಲೆ ನಿರಂತರ ನಿಗಾವಹಿಸಲಾಗಿದೆ ಎಂದು ಆರೋಗ್ಲ ಸಚಿವಾಲಯ ಹೇಳದೆ ಸೋಂಕು ಕಂಡು ಬಂದಿರುವ ವ್ಯಕ್ತಿ ಚೀನಾಕ್ಷೆ ಹೋಗಿ ಬಂದಿರುವ ಹಿನ್ನೆಲೆ ಹೊಂದಿದವರಾಗಿದ್ದಾರೆ ಪರಿಸ್ತಿತಿಯನ್ನು ನಿಭಾಯಿಸಲು ಕೇರಳ ಸಂಪೂರ್ಣವಾಗಿ ಸಜ್ಲಗೊಂಡಿದೆ ಎಂದು ರಾಜ್ಲ ಆರೋಗ್ಲ ಸಚಿವೆ ಕೆ ಕೆ ಶೈಲಜಾ ಹೇಳಿದ್ದಾರೆ ಸೋಂಕು ವಾಸಿಯಾಗಬಹುದಾದ ವ್ಯೆರಾಣುವಾಗಿರುವ ಕಾರಣ ಯಾರೊಬ್ಲರೂ ಭೀತಿಗೊಳಗಾಗುವ ಅಗತ್ಯ ಇಲ್ಲ ಎಂದು ಧ್ಯೆರ್ಯ ಹೇಳದ್ದಾರೆ ಚೀನಾದಿಂದ ಇತ್ತೀಚೆಗೆ ವಾಪಸ್ ಆದ ವಿದ್ನಾರ್ಥಿಯಲ್ಲಿ ಶಂಕಿತ ಕೊರೋನಾ ವ್ಲೆರಸ್ ಕಾಣಿಸಿಕೊಂಡಿದೆ

ಭಯೋತ್ವಾದನೆ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿದ ಆರೋಪದ ಮೇಲೆ ಬಂಧಿತರಾಗಿರುವ ಡೆಪ್ಟೂಟಿ ಹೊಲೀಸ್ ಸೂಪರಿಡೆಂಟ್ ದೇವಿಂದರ್ ಸಿಂಗ್ ಭಾಗಿಯಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರಾಷ್ಲೀಯ ತನಿಖಾ ಸಂಸ್ಥೆ ಎನ್ಐಎ ತಂಡ ಕಾತ್ನೀರದ ಪಲವು ಸ್ಥಳಗಳಲ್ಲಿ ಇಂದು ದಾಳಿ ನಡೆಸಿತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಶೋಪಿಯಾನ್ ಜಿಲ್ಲೆಯ ಪಲವು ಸ್ಥಳಗಳಲ್ಲಿ ಹೊಸದಾಗಿ ಇಂದು ದಾಳಿ ನಡೆಸಲಾಯಿತು ಎಂದು ಪೊಲೀಸ್ ಮೂಲಗಳು ಆಕಾಶವಾಣಿಗೆ ತಿಳಿಸಿದೆ ದೇವಿಂದರ್ ಸಿಂಗ್ ನೊಂದಿಗೆ ಬಂಧಿತರಾಗಿರುವ ಹಿಜುಬುಲ್ ಮುಜಾಹಿದ್ದೀನ್ ಭಯೋತ್ವಾದಕ ಸ್ನೆಯದ್ ನವೀಜ್ ಆಲಿಯಾಸ್ ನವೀದ್ ಬಾಬು ಹಾಗೂ ರಫಿ ಅಹ್ಲದ್ ಹಾಗೂ ಸರಪಂಚ್ ನಿವಾಸಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮೂಲಗಳು ತಿಳಿಸಿವೆ ವಕೀಲರೊಬ್ಲರ ಮನೆಯ ಮೇಲೂ ದಾಳಿ ನಡೆಸಿದ್ದು ಈ ವಕೀಲರನ್ನು ಸಹ ಸಿಂಗ್ ಅವರೊಂದಿಗೆ ಬಂಧಿಸಲಾಗಿತ್ತು

ತ್ರೀನಗರದ ಜನನಿಬಿಡ ಶ್ರದೇಶವಾದ ಲಾಲ್ ಚೌಕ್ ಮಾರುಕಟ್ಟೆಯಲ್ಲಿ ಉಗ್ರರು ನಡೆಸಿದ ರ್ರೆನೇಡ್ ದಾಳಿಯಲ್ಲಿ ನಾಲ್ವರು ನಾಗರಿಕರು ಮತ್ತು ಕೇಂದ್ರ ರಿಸರ್ವ್ ಮೋಲಿಸ್ ಪಡೆಯ ಇಬ್ಲರು ಯೋಧರು ಗಾಯಗೊಂಡಿದ್ದಾರೆ

ದಾಳೆಯಾದ ಕೂಡಲೇ ಸಂಪೂರ್ಣ ಪ್ರದೇಶವನ್ನು ಆವರಿಸಲಾಗಿದ್ದು ತಪ್ಪತಸ್ವರನ್ನು ಸೆರೆಹಿಡಿಯುವ ಪ್ರಯತ್ನ ಜಾರಿಯಲ್ಲಿದೆ ಎಂದೂ ಅವರು ಹೇಳದರು

ದೆಹಲಿ ವಿಧಾನಸಭಾ ಚುನಾವಣೆಗೆ ಪ್ರಚಾರದ ಭರಾಟೆ ತೀವ್ರಗೊಂಡಿದೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ರಾಷ್ಟ ರಾಜಧಾನಿಯ ಪಲವೆಡೆ ಮತದಾರರನ್ನು ಸೆಳೆಯಲು ಪ್ರಚಾರ ಸಭೆಗಳನ್ನು ಉದ್ಗೇತಿಸಿ ಮಾತನಾಡಿದರು ಹಿರಿಯ ಬಿಜೆಪಿ ನಾಯಕರು ಆಮ್ ಆದ್ನಿ ಪಕ್ಷದ ನಾಯಕ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಪಲವೆಡೆ ರ್ನಾಲಿ ನಡೆಸಿದರು ಹಿರಿಯ ಬಿಜೆಪಿ ನಾಯಕ ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಮೆಹರಂ ನಗರ ಪ್ರದೇಶದಲ್ಲಿ ಮನೆ ಮನೆ ಪ್ರಚಾರ ನಡೆಸುತ್ತಿದ್ದಾರೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಗ್ರೇಟರ್ ಕೈಲಾಸ್ ಪ್ರದೇಶದಲ್ಲಿ ಸಾರ್ವಜನಿಕ ಸಭೆ ನಡೆಸಿದರು ಕಿರಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರವಾಲ್ ರೋಡ್ ಶೋ ನಡೆಸುತ್ತಿದ್ದಾರೆ

ಮಾಲ್ಲೀವ್ನಲ್ಲಿರುವ ಭಾರತೀಯ ಹೈ ಕಮಿಷನರ್ ಸಂಜಯ್ ಸುದೀಪ್ ಹಾಗೂ ಮಾಲ್ಲೀವ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಅಬ್ಲಲ್ಲಾ ಶಹೀದ್ ಹಾಗೂ ಅಡ್ಡು ನಗರ ಮಂಡಳಿ ತಿಳುವಳಿಕೆ ಪ್ರತಗಳಿಗೆ ಸಹಿ ಹಾಕಿವೆ

ದ್ವೀಪಗಳಲ್ಲಿನ ಸಮುದಾಯಗಳ ಅಗತ್ಯಗಳಿಗೆ ಅನುಗುಣವಾಗಿ ಈ ಯೋಜನೆಗಳನ್ನು ರೂಪಿಸಲಾಗಿದೆ ಚಂಡಮಾರುತ ಪೀಡಿತ ಮಡ್ಲಾಸ್ತರ್ಗೆ ನೌಕಾಪಡೆಯ ಐಎನ್ಎಸ್ಐರಾವತ್ ಮೂಲಕ ಭಾರತ ಪರಿಹಾರ ಸರಕುಗಳನ್ನು ಕಳುಹಿಸಿದೆ ನ್ನೆಸರ್ಗಿಕ ವಿಪತ್ತಿನ ತೊಂದರೆಗೀಡಾಗಿರುವ ದ್ವೀಪ ರಾಷ್ಲಕ್ಷೆ ಭಾರತ ಮೊದಲು ಪರಿಹಾರ ಸರಕುಗಳನ್ನು ರವಾನಿಸಿದೆ ಎಂದು ವಿದೇಶಾಂಗ ಮ್ನವಹಾರಗಳ ಸಚಿವ ಎಸ್ ಜೈಶಂಕರ್ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಮಡ್ಗಾಸ್ಗರ್ ಚಂಡಮಾರುತದಿಂದ ತೀವ್ರವಾಗಿ ಬಾಧಿತಗೊಂಡಿದ್ಲು ಕಳೆದೊಂದು ತಿಂಗಳಿಂದ ಉಂಟಾಗಿರುವ ಭಾರಿ ಪ್ರವಾಪ ಭೂಕುಸಿತದಿಂದ ಸಾವುನೋವುಗಳು ಸಂಭವಿಸಿವೆ ಇದರಿಂದಾಗಿ ಹೆಚ್ಚಿನ ಜನಸಂಖ್ಯೆಯನ್ನು ಸ್ವಳಾಂತರಗೊಳಿಸಲಾಗಿದೆ ವಿಪತ್ತು ಪರಿಹಾರ ಹಾಗೂ ಮಾನವೀಯ ನೆರವು ಕಲ್ಪಸಲು ಭಾರತೀಯ ನೌಕಾಪಡೆ ವನಿಲ್ಲಾ ಕಾರ್ಯಚರಣೆಯನ್ನು ಆರಂಭಿಸಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಶಾಲಾ ಶಿಕ್ಷಣದೊಂದಿಗೆ ಕೌಶಲ್ಯ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಕೌಶಲ್ಯ ಶಿಕ್ಷಣವನ್ನು ಉತ್ತೇಜಸುವ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಅಗತ್ಯವಿದೆ ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಲ ನಾಯ್ಲು ಪ್ರತಿಪಾದಿಸಿದ್ದಾರೆ ಹುಬ್ಲಳ್ಲಿಯಲ್ಲಿ ಇಂದು ವ್ಯಕ್ಷಿಪರ ತರಜೇತಿ ಸಂಸ್ನೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಶಿಕ್ಷಣವು ಕೇವಲ ಪದವಿ ಪಡೆಯಲು ಮಾತ್ರವಲ್ಲ ವ್ಯಕ್ತಿಯ ಜ್ವಾನೋದಯ ಮತ್ತು ಸಬಲೀಕರಣಕ್ಕೆ ಪೂರಕವಾಗಿರಬೇಕು ಎಂದರು ವ್ಯಕ್ತಿತ್ವವನ್ನು ರೂಪಿಸುವ ಭಾಗವಾಗಿ ಕರಕುಶಲತೆ ತೋಟಗಾರಿಕೆ ಎನ್ಸಿಸಿ ಎನ್ಎಸ್ಎಸ್ ನೈತಿಕ ವಿಜ್ಞಾನ ಮತ್ತು ಇತಿಹಾಸದ ಮಹತ್ವವನ್ನು ವಿವರಿಸಿದ ಅವರು ಕೌಶಲ್ಲ ಭಾರತ ಯೋಜನೆಯಡಿ ಯುವ ಜನರಿಗೆ ಕೌಶಲ್ಲ ಬದಗಿಸುವ ಮೂಲಕ ಅವರನ್ನು ದೇಶದ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಟಬಹುದು ಎಂದರು

ಸುಧಾರಿತ ಕೌಶಲ್ಲಗಳಲ್ಲಿ ಯುವಕರಿಗೆ ತರಬೇತಿ ನೀಡಲು ಖಾಸಗಿ ಸ್ವಯಂಸೇವಾ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಮುಂದೆ ಬಂದು ವಿಶ್ವವಿದ್ಯಾಲಯಗಳೊಂದಿಗೆ ಕೈಜೋಡಿಸಬೇಕು